ಇಂದು ಬೆಳಿಗ್ಗೆ ತೀರ್ಮ ಪ್ರಕಟ ರಾಜ್ಯದ ಕೆಲವೆಡೆ ಭಾರೀ ಮಳೆ ಸಂಭವ ಹವಾಮಾನ ಇಲಾಖೆ ಎಚ್ಚರಿಕೆ ಕುಷ್ಟ ಮತ್ತು ಕ್ಷಯ ರೋಗ ನಿರ್ಮೂಲನೆ ತಮ್ನ ಮತಕ್ಷೇತ್ರಗಳಲ್ಲಿ ಆದ್ದತೆ ನೀಡುವಂತೆ ಬಿಜೆಪಿ ಸಂಸದರಿಗೆ ಪ್ರಧಾನಮಂತ್ರಿ ಸಲಹೆ

ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೊಯ್ ನೇತೃತ್ವದ ಪೀಠ ಎರಡೂ ಕಡೆಯವರ ವಾದ ಆಲಿಸಿದ ಬಳಕ ತೀರ್ಪನ್ನು ಇಂದಿಗೆ ಕಾಯ್ದಿರಿಸಿ ಯಥಾಸ್ಥಿತಿ ಕಾಪಾಡಿಕೊಳ್ಳುವಂತೆ ಸೂಚಿಸಿದರು ತಾಸಕರು ಸಲ್ಲಿಸಿರುವ ರಾಜಿನಾಮೆ ಮತ್ತು ಅನರ್ಹತೆ ಸಂಬಂಧ ಇಂದು ತೀರ್ಮಾನ ಕೈಗೊಳ್ಳಲಾಗುವುದು ಈ ವಿಷಯದಲ್ಲಿ ಸುಪ್ರೀಂ ಕೋರ್ಟ್ ನೀಡಿರುವ ಯಥಾಸ್ತಿತಿ ಕಾಪಾಡಿಕೊಳ್ಳಬೇಕು ಎಂಬ ತೀರ್ಪನ್ನು ಬದಲಿಸಬೇಕು ಎಂದು ಸ್ವೀಕರ್ ಪರ ಹಿರಿಯ ವಕೀಲ ಅಭಿಷೇಕ್ ಒಂಪ್ಟಿ ಮನವಿ ಮಾಡಿದರು ಸ್ವೀಕರ್ ಅವರು ಕಾಲಮಿತಿ ಒಳಗೆ ಅರ್ಜೆಗಳ ಬಗ್ಗೆ ನಿರ್ಧಾರ ಕೈಗೊಳ್ಳಬೇಕು ಎಂದು ಸೂಚಿಸುವಂತಿಲ್ಲ ಅವರ ನಿಯಮಗಳ ಪ್ರಕಾರವೇ ಪರಿಶೀಲನೆ ನಡೆಸಿ ಕ್ರಮ ಕೈಗೊಳ್ಳುತ್ತಿದ್ದಾರೆ ಎಂದು ವಾದ ಮಂಡಿಸಿದರು ಶಾಸಕರ ಪರ ಹಾಜರಾಗಿದ್ದ ಹಿರಿಯ ವಕೀಲ ಮುಕುಲ್ ರೊಹಟಗಿ ಶಾಸಕರು ಸಲ್ಲಿಸರುವ ರಾಜಿನಾಮೆ ಬಗ್ಗೆ ಈ ಕೂಡಲೇ ತೀರ್ಮಾನ ಕೈಗೊಳ್ಳಬೇಕು ಅನರ್ಹತೆ ಪ್ರಕ್ರಿಯೆ ಕುರಿತು ಬಳಿಕ ತೀರ್ಮಾನ ಕೈಗೊಳ್ಳುವಂತೆ ಸ್ವೀಕರ್ ಅವರಿಗೆ ಸೂಚಿಸಬೇಕು ಎಂದು ಮನವಿ ಮಾಡಿದರು ಶಾಸಕರನ್ನು ಅನರ್ಹಗೊಳಿಸುವ ಉದ್ದೇಶದಿಂದ ಸ್ವೀಕರ್ ಅವರು ರಾಜಿನಾಮೆಯನ್ನು ಅಂಗೀಕರಿಸದೇ ವಿಳಂಬ ಮಾಡುತ್ತಿದ್ದಾರೆ ಶಾಸಕರು ಸ್ವ ಇಜ್ದೆಯಿಂದ ರಾಜಿನಾಮೆ ಸಲ್ಲಿಸಿದ್ದಾರೆಯೇ ಎಂಬುದನ್ನು ಸ್ವೀಕರ್ ಪರಿತೀಲಿಸಬೇಕೇ ಹೊರತು ಇನ್ನಾವುದೇ ಅಂಶವನ್ನು ಪರಿಗಣನೆಗೆ ತೆಗೆದುಕೊಳ್ಳಬಾರದು ಎಂದು ಪೀಠದ ಗಮನಕ್ಕೆ ತಂದರು

ನ್ಯಾಯಪೀಠ ದೀಪಕ್ ಗುಪ್ತಾ ಅನಿರುದ್ಧ ಬೋಸ್ ಅವರನ್ನು ಒಳಗೊಂಡಿತ್ತು

ಮೂರು ಪಕ್ಷಗಳ ಶಾಸಕರು ಬಾಸಗಿ ಹೊಟೇಲ್ನಲ್ಲಿ ತಂಗಿದ್ದು

ಪಕ್ಷದ ಹಿರಿಯ ಮುಖಂಡರಾದ ಮಲ್ಲಿಕಾರ್ಜುನ ಖರ್ಗೆ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಸೇರಿದಂತೆ ಹಲವರು ಭಾಗವಹಿಸಿದ್ದರು ಬಿಜೆಪಿ ಮುಖಂಡರು ಕೂಡ ರೆಸಾರ್ಟ್ನಲ್ಲಿ ತಂಗಿರುವ ಪಕ್ಷದ ಶಾಸಕರನ್ನು ಭೇಟಯಾಗಿ ನಾಳೆ ವಿಶ್ವಾಸ ಮತ ಯಾಚನೆ ವೇಳೆ ಕೈಗೊಳ್ಳದೇಕಾದ ಕಾರ್ಯತಂತ್ರಗಳ ಬಗ್ಗೆ ಚರ್ಚೆ ನಡೆಸಿದರು ನಾಳೆ ಸದನದಲ್ಲಿ ವಿಶ್ವಾಸಮತ ಗೆಲ್ಲಲು ಮೈತ್ರಿ ನಾಯಕರು ಪ್ರಯತ್ನ ಮುಂದುವರೆಸಿದ್ದು ರಾಜಿನಾಮೆ ನೀಡಿ ಮುಂಬೈನಲ್ಲಿರುವ ತಾಸಕರ ಮನವೊಲಿಕೆಗೆ ನಿರಂತರ ಕಸರತ್ತು ಮುಂದುವರೆಸಿದ್ದಾರೆ ಬಿಜೆಪಿ ವಿಧಾನ ಪರಿಷತ್ ಸದಸ್ಕ ರವಿ ಕುಮಾರ್ ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಶಾಸಕರಿಗೆ ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯ ಸಿಗಲಿದೆ ಸ್ವೀಕರ್ ವಿಳಂಬ ನೀತಿ ಅನುಸರಿಸುತ್ತಿದ್ದಾರೆ ಎಂದು ವಕೀಲರು ನ್ಯಾಯಪೀಠದ ಗಮನಕ್ಕೆ ತಂದಿದ್ದಾರೆ ಆದ್ದರಿಂದ ಸುಪ್ರೀಂಕೋರ್ಟ್ನಿಂದ ಇಂದು ಸೂಕ್ತ ತೀರ್ಮ ಹೊರಬೀಳಲಿದೆ ಎಂದು ವಿಶ್ವಾಸ ವ್ಚಕ್ತಪಡಿಸಿದರು

ಕುಮಾರಸ್ವಾಮಿಯವರು ರಾಜಿನಾಮೆ ನೀಡಬೇಕೆಂದು ವಿಧಾನ ಪರಿಷತ್ನಲ್ಲಿ ಧರಣಿಯನ್ನು ನಿನ್ನೆ ಸಹ ಮುಂದುವರೆಸಿದ ಪ್ರತಿಪಕ್ಷ ಬಿಜೆಪಿ ಸರ್ಕಾರ ಬಹುಮತ ಕಳೆದುಕೊಂಡಿದೆ ಎಂದು ಗದ್ದಲ ಎಬ್ಬಿಸಿದ್ದರ ಪರಿಣಾಮ ಮೇಲ್ಮನೆ ಕಲಾಪ ನಾಳೆಗೆ ಮುಂದೂಡಲ್ಪಟ್ಟತು ಸದನ ಆರಂಭವಾಗುತ್ತಿದ್ದಂತೆಯೇ ಬಿಜೆಪಿ ಸದಸ್ಯರು ಬಹುಮತ ಇಲ್ಲದ ಸರ್ಕಾರ ಅಸ್ತಿತ್ವದಲ್ಲಿ ಇಲ್ಲ

ಮೂರು ಬಾರಿ ಸದನವನ್ನು ಅಲ್ಲಾವಧಿಗೆ ಮುಂದೂಡಲಾಯಿತು ಪ್ರತಿಪಕ್ಷ ನಾಯಕ ಕೋಟಾ ಶ್ರೀನಿವಾಸ್ ಪೂಜಾರಿ ಮುಖ್ಯಮಂತ್ರಿಗಳು ಕೂಡಲೇ ರಾಜಿನಾಮೆ ನೀಡಬೇಕೆಂದು ಪಟ್ಟಹಿಡಿದರು ಈ ವೇಳೆ ಆಡಳಿತ ಮತ್ತು ವಿಪಕ್ಷಗಳ ಸದಸ್ಥರ ನಡುವೆ ಮಾತಿನ ಚಕಮಕಿ ಆರೋಪ ಪ್ರತ್ಯಾರೋಪಗಳು ನಡೆದ ಹಿನ್ನೆಲೆ

ಬೆಂಗಳೂರಿನ ನೆಹರು ತಾರಾಲಯದಲ್ಲಿ ಚಂದ್ರಗ್ರಹಣ ವೀಕ್ಷಣೆಗೆ ವಿಶೇಷ ವ್ಯವಸ್ಥೆ ಕಲ್ಪಿಸಲಾಗಿತ್ತು

ಮಲೆನಾಡು ಹಾಗೂ ಕರಾವಳಿ ಜಿಲ್ಲೆಗಳಲ್ಲೂ ಕೂಡ ಭಾರೀ ಮಳೆಯಾಗುವ ಸಂಭವವಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ

ತಮ್ನ ತಮ್ನ ಮತ ಕ್ಷೇತ್ರಗಳಲ್ಲಿ ಕುಪ್ಲ ಮತ್ತು ಕ್ಷಯ ರೋಗಗಳ ನಿರ್ಮೂಲನೆಯತ್ನ ಆದ್ಯ ಗಮನ ಹರಿಸುವಂತೆ ಬಿಜೆಪಿ ಸಂಸದರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೂಚಿಸಿದ್ದಾರೆ ದಿಲ್ಲಿಯಲ್ಲಿ ಬಿಜೆಪಿ ಸಂಸದರೊಂದಿಗೆ ನಡೆದ ಸಭೆಯಲ್ಲಿ ಪ್ರಧಾನಿ ಸೂಚಿಸಿದರು ಎಂದು ಸಂಸದೀಯ ವ್ವವಹಾರಗಳ ಬಾತೆ ಸಚಿವ ಪ್ರಲ್ಹಾದ್ ಜೋತಿ ಸಭೆಯ ನಂತರ ಸುದ್ದಿಗಾರರಿಗೆ ಮಾಹಿತಿ ನೀಡಿದರು

ಈ ಕುರಿತು ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ ರಾಜ್ಯ ಕ್ಷಯ ರೋಗ ನಿರ್ಮೂಲನಾ ವಿಭಾಗದ ಜಂಟ ನಿರ್ದೇಶಕಿ ಡಾಕ್ಟರ್ ಮಂಜುಳಾ

ಜಿಲ್ಲಾ ಪಂಚಾಯ್ತಿ ಸಿಇಓ ಕೆ ಲೀಲಾವತಿ ಅವರು ಸಕ್ರಿಯ ಕ್ಷಯರೋಗ ಪತ್ತೆ ಹಾಗೂ ಚಿಕಿತ್ಸಾ ಅಂದೋಲನಕ್ಕೆ ಚಾಲನೆ ನೀಡಿದರು ಸಮೀಕ್ಷೆಗೆ ಸಾರ್ವಜನಿಕರು ಸಹಕರಿಸುವಂತೆ ಅವರು ಮನವಿ ಮಾಡಿದ್ದಾರೆ

ಖ್ಯಾತ ತಬಲಾ ಪಟು ಝಾಕೀರ್ ಹುಸೇನ್ ನೃತ್ಖಗಾರ್ತಿ ಸೊನಾಲ್ ಮಾನ್ಸಿಂಗ್ ಜತೀನ್ ಗೋ ಸ್ವಾಮಿ ಮತ್ತು ಕೆ ಕಲ್ಹಾಣ ಸುದರಂ ಪಿಳ್ಳೆ ಅವರು ಅಕಾದೆಮಿ ರತ್ನ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ರಾಜ್ಯದ ಯಕ್ಷಗಾನ ಕಲಾವಿದ ಭಾಗವತ ಎ

ಡಿ

ರಾಷ್ಟಪತಿ ಅವರು ಈ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ

ಮೊದಲ ಹಂತದಲ್ಲಿ ಕೇಂದ್ರ ಸರ್ಕಾರ ಜಲಶಕ್ತಿ ಅಭಿಯಾನಕ್ಕಾಗಿ ಬಳ್ಳಾರಿ ಜಿಲ್ಲೆಯ ಹರಪನಹಳ್ಳ ಮತ್ತು ಹಗರಿ ಬೊಮ್ಮನಹಳ್ಳಿ ತಾಲೂಕುಗಳನ್ನು ಆಯ್ಕೆ ಮಾಡಲಾಗಿದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯದ ನಿರ್ದೇಶಕ ಮನೋಜ್ ಕುಮಾರ್ ತಿಳಿಸಿದ್ದಾರೆ

ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಹದಿನೈದು ಜನ ಬಂಡಾಯ ಶಾಸಕರ ರಾಜಿನಾಮೆ ಪ್ರಕರಣ ಯಥಾಸ್ಥಿತಿ ಪಾಲನೆಗೆ ಸುಪ್ರೀಂಕೋರ್ಟ್ ಆದೇಶ ಇಂದು ಬೆಳಿಗ್ಗೆ ತೀರ್ಮ ಪ್ರಕಟ ರಾಜ್ಣದ ಕೆಲವೆಡೆ ಭಾರೀ ಮಳೆ ಸಂಭವ ಹವಾಮಾನ ಇಲಾಖೆ ಎಚ್ಚರಿಕೆ ಕುಷ್ಟ ಮತ್ತು ಕ್ಷಯ ರೋಗ ನಿರ್ಮೂಲನೆ ತಮ್ಮ ಮತಕ್ಷೇತ್ರಗಳಲ್ಲಿ ಆದ್ಯತೆ ನೀಡುವಂತೆ ಬಿಜೆಪಿ ಸಂಸದರಿಗೆ ಪ್ರಧಾನಮಂತ್ರಿ ಸಲಹೆ

ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು